ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ದೇತಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು ನಿಷೇಧಾಜ್ಞೆ ಹೇರುವಂತಿಲ್ಲ ಆದಾಗ್ಯೂ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸದಂತೆ ನಿಷೇಧಾಜ್ಞೆ ಹೇರಿದ್ದೇ ಗಲಭೆಗೆ ಕಾರಣ ಎಂದು ಸಿದ್ದರಾಮಯ್ಯ ಆರೋಪಿಸಿದರು ಮಾಜಿ ಸಚಿವ ಯುಟಿ ಖಾದರ್ ಅವರ ವಿರುದ್ದ ವಿನಾಕಾರಣ ದೇಶದ್ರೋಹ ಪ್ರಕರಣ ದಾಖಲಿಸುವ ಮೂಲಕ ಪ್ರತಿಭಟನೆ ಪತ್ತಿಕ್ಕುವ ಪ್ರಯತ್ನ ಮಾಡಲಾಗಿದೆ ಎಂದು ಅವರು ಹೇಳಿದರು ಈ ಪಂತದಲ್ಲಿ ಮಧ್ಯಪ್ರವೇಶಿಸಿದ ಕಾನೂನು ಸಚಿವ ಜೆ

ಮಾಧುಸ್ವಾಮಿ ನ್ನಾಯಾಲಯದಲ್ಲಿ ಪ್ರತ್ನಿಸುವಂತೆ ಸಿದ್ದರಾಮಯ್ನ ಅವರಿಗೆ ತಿಳಿಸಿದರು

ನಂತರ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಶೂನ್ತ ವೇಳೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಲು ಸೂಚಿಸಿದರು ಸದಸ್ಕರಾದ ಸಂದೇಶ್ ನಾಗರಾಜ್ ಮಲೈ ಮಹಾದೇಶ್ವರ ಬೆಟ್ಟದಲ್ಲಿ ಸೌರ ವಿದ್ಯುತ್ ಫಟಕ ದುರಸ್ತಿ ಬಗ್ಗೆ ಪರಿಷತ್ನ ಗಮನ ಸೆಳೆದರು ನಂತರ ಸದಸ್ನ ಶ್ರೀಕಂಠೇಗೌಡ ಮಂಡ್ನ ಜಿಲ್ಲೆಯಲ್ಲಿ ಕಬ್ಬು ಕಟಾವು ಆಗದಿರುವ ಬಗ್ಗೆ ಕುರಿತಂತೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಹಿರಿಯ ಸದಸ್ಯ ಬಸವರಾಜ್ ಹೊರಟ್ಟಿ ಧಾರವಾಡ ಜಿಲ್ಲೆಯಲ್ಲಿ ಸಂತ್ರಸ್ತರಿಗೆ ದಾನಿಗಳು ನೀಡಿರುವ ಪರಿಹಾರ ಸಾಮಾಗ್ರಿಗಳ ದುರುಪಯೋಗವಾಗುತ್ತಿರುವುದರ ಬಗ್ಗೆ ಸರ್ಕಾರ ತುರ್ತು ಕ್ರಮ ಕ್ರೈಗೊಳ್ಳಬೇಕೆಂದು ಸಲಹೆ ನೀಡಿದರು

ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿತ ಹಾಗೂ ಅಭಿವ್ಯದ್ಲಿ ಕಾರ್ಯ ಕುಂಠಿತವಾಗಿರುವುದರ ಕುರಿತು ಸದಸ್ಟರಾದ ಡಾ ಜಯಮಾಲಾ ರಾಮಚಂದ್ರ ಆರ್

ಪಾಕಿಸ್ತಾನ ಪರ ಘೋಷಣೆ ಕೂಗಿದವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಈ ವಿಚಾರವನ್ನಿಟ್ಲುಕೊಂಡು ಪ್ರತಿಪಕ್ಷಗಳು ಸದನ ಬಹಿಷ್ಕಾರ ಮಾಡುವುದು ಸರಿಯಲ್ಲ ರಾಜ್ಯದಲ್ಲಿನ ರೈತರು ಸಂಕಷ್ಟದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುಡಿಯುವ ನೀರಿಲ್ಲ ಇಂತಹ ವಿಚಾರಗಳ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಯಬೇಕಾಗಿದೆ ಎಂದರು

ನಕುಲ್ ತಿಳಿಸಿದ್ದಾರೆ ಎರಡು ಕ್ಷಸ್ಟರ್ ಗಳಲ್ಲಿ ಹತ್ತು ಗ್ರಾಮಗಳದ್ದು ಈ ಗ್ರಾಮಗಳಲ್ಲಿರುವ ನ್ಯೂನ್ಹತೆಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಲಾಗುವುದು ರುರ್ಬನ್ ಯೋಜನೆಯಡಿ ಎಂಟು ಮಾನದಂಡಗಳ ಅನ್ವಯ ಗ್ರಾಮಗಳ ಅಭಿವೃದ್ದಿಗೆ ಯೋಜನೆ ರೂಪಿಸಲಾಗುವುದು ಕೌಶಲ್ಕ ತರಬೇತಿ ಉದ್ಯೋಗವಕಾಶಗಳ ಕಲ್ಪಿಸುವಿಕೆ

ಅವು ಈಗ ಟೆಂಡರ್ ಹಂತದಲ್ಲಿ ಬಾಕಿಯಿವೆ ಗ್ರಾಮಗಳ ಸಮಗ್ರ ಅಭಿವೃದ್ದಿ ರುರ್ಬನ್ ಯೋಜನೆಯ ಉದ್ದೇಶವಾಗಿದೆ ಎಂದು ಎಸ್

ನಕುಲ್ ತಿಳಿಸಿದ್ದಾರೆ

ನಲವತ್ತೈದು ಸದಸ್ಯ ಬಲದ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತರಡು ಬಿಜೆಪಿ ಪದಿನೇಳು ಸದಸ್ತರನ್ನು ಹೊಂದಿದ್ದರೂ ಎಂಟು ವಿಧಾನಪರಿಷತ್ ಓರ್ವ ವಿಧಾನಸಭೆ ಶಾಸಕರು ಮತ್ತು ಓರ್ವ ಸಂಸತ್ ಸದಸ್ಟರ ಮತದಿಂದ ಬಿಜೆಪಿ ಅಭ್ಯರ್ಥಿ ಅಜಯ್ ಕುಮಾರ್ ಮೇಯರ್ ಆಗಿ ಆಯ್ಕೆ ಗೊಂಡರು ಚುನಾವಣಾ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆದಿಲ್ಲ ಎಂದು ಆರೋಪಿಸಿ ಕಾಂಗ್ರೆಸ್ ಸದಸ್ನರು ಸಭಾತ್ಯಾಗ ಮಾಡಿ ಹೊರನಡೆದರು